ಏಳು ಕೇಂದ್ರ ಕಾರ್ಯಾರಂಭ ಕೊರೊನಾ ಸೋಂಕು ನಿಯಂತ್ರಣ ಕುರಿತಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಸ ಸಮಾಲೋಚನೆ ಅಸ್ಪಾಂನ ಮುಂದಿನ ಮುಖ್ಯಮಂತ್ರಿಯಾಗಿ ಬಿಜೆಪಿ ಹಿರಿಯ ನಾಯಕ ಹಿಮಾಂತಾ ಬಿಸ್ಲಾ ಳು

ಸರಣಿ ಟ್ಷೀಟ್ಗಳಲ್ಲಿ ಅವರು ಕಳೆದ ಸೋಮವಾರದಿಂದಲೇ ರೆಮ್ಡಿಸಿವಿರ್ ಚುಚ್ಚುಮದ್ದು ಈ ಔಷಧ ತಯಾರಿಕೆಯ ರಾಸಾಯನಿಕಗಳಿಗೆ ಸಂಪೂರ್ಣ ಸುಂಕ ವಿನಾಯಿತಿ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೋವಿಡ್ ಚಿಕಿತ್ಪಾ ಸಂಬಂಧಿತ ಔಷಧಗಳಿಗೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಹಾಗೂ ಅಬಕಾರಿ ಸುಂಕದಿಂದ ವಿನಾಯಿತಿ ನೀಡುವಂತೆ ಕೋರಿ ಬರೆದ ಪತ್ರಕ್ಕೆ ಪ್ರತಿಕ್ರಯಿಸಿರುವ ನಿರ್ಮಲಾ ಸೀತಾರಾಮನ್ ವೈದ್ಯಕೀಯ ಅಮ್ಜಜನಕ ಇದರ ತಯಾರಿಕೆಗೆ ಬಳಸುವ ಕಚ್ಚಾ ವಸ್ತು ಸಂಗ್ರಹ ಸೇರಿದಂತೆ ಕೋವಿಡ್ ಸಂಬಂಧಿತ ಚಿಕಿತ್ಸಾ ಪರಿಕರಗಳಿಗೆ ಸುಂಕ ವಿನಾಯಿತಿ ನೀಡಲಾಗಿದೆ ದೇಶಾದ್ಯಂತ ಯಾವುದೇ ಸಂಸ್ಥೆ ರಾಜ್ಯ ಸರ್ಕಾರ ಪರಿಹಾರ ಏಜೆನ್ಪಿಗಳು ಅಥವಾ ಸ್ವಾಯತ್ತ ಸಂಸ್ಥೆಗಳಿಂದ ಉಚಿತ ವಿತರಣೆಗೆ ಈ ವಿನಾಯಿತಿ ಇರಲಿದೆ ರಾಜ್ಯ ಸರ್ಕಾರ ನೀಡಿರುವ ಪ್ರಮಾಣ ಪತ್ರ ಆಧರಿಸಿ ಸುಂಕ ವಿನಾಯಿತಿ ನೀಡಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ

ಒಂದು ವೇಳಿ ತೆರಿಗೆಯಿಂದ ಪೂರ್ಣ ವಿನಾಯಿತಿ ನೀಡಿದರೆ ಜಿಎಸ್ಟಿ ಪಾವತಿದಾರರು ಇನ್ಪುಟ್ ಸೌಲಭ್ಯ ಪಡೆಯಲು ಸಾಧ್ಯವಾಗುವುದಿಲ್ಲ ಎಂದು ವಿತ್ತ ಸಚಿವೆ ಹೇಳಿದ್ದಾರೆ

ಹೋಮ್ ಐಸೋಲೇಷನ್ ಕೊರೊನಾ ಸೋಂಕಿತರು ಈ ಕೇಂದ್ರಗಳ ಪ್ರಯೋಜನವನ್ನು ಪಡೆಯಬಹುದು ಎಂದು ಆಯುಷ್ ಸಚಿವಾಲಯ ತಿಳಿಸಿದೆ

ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಸರಿತಾ ವಿಹಾರ್ ಮೊರಾರ್ಜಿ ದೇಸಾಯಿ ರಾಷ್ಟೀಯ ಯೋಗ ಸಂಸ್ಥೆ ಅಶೋಕ ರಸ್ತೆ ಯುನಾನಿ ಔಷಧೀಯ ಪ್ರಾದೇಶಿಕ ಸಂಶೋಧನಾ ಸಂಸ್ಥೆ ಜಾಮಿಯಾ ನಗರ ಓಖ್ಲಾ ಯುನಾನಿ ಮೆಡಿಕಲ್ ಸೆಂಟರ್ ಸಫ್ಫರ್ಜಂಗ್ ಆಸ್ಪತ್ರೆ ಯುನಾನಿ ಸ್ವೆಡಾಲಿಟಿ ಕ್ಷಿನಿಕ್ ಡಾ

ಎ ಅನ್ಪಾರಿ ಆರೋಗ್ಯ ಸಂಸ್ದೆ ಪಂಜಾಬಿ ಬಾಗ್ ಸೇರಿದಂತೆ ಅನೇಕ ಕಡೆ ಈ ಆಯುಷ್ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಸರ್ಕಾರ ಹೇಳಿದೆ

ವಿವಿಧ ರಾಜ್ಯಗಳಿಗೆ ದ್ರವರೂಪದ ವೈದ್ಯಕೀಯ ಆಮ್ಲಜನಕವನ್ನು ಒದಗಿಸುವ ತನ್ನ ಕಾರ್ಯವನ್ನು ನಿರಂತರ ಮಾಡುತ್ತಿದ್ದು ಸ್ವಲ್ಪ ಮಟ್ಟಿನ ನಿರಾಳತೆಯನ್ನು ಉಂಟುಮಾಡಿದೆ

ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಲಾಕ್ಡೌನ್ ಅವಧಿಯನ್ನು ವೈದ್ಯಕೀಯ ಮೂಲ ಸೌಕರ್ಯ ವೃದ್ದಿಗೆ ಬಳಸಿಕೊಳ್ಳಲಾಗಿದೆ

ಈಗಾಗಲೇ ಲಸಿಕೆ ನೀಡುವ ಪ್ರಕ್ರಿಯೆ ಆರಂಭವಾಗಿದೆ ಚುಚ್ಚುಮದ್ದಿನ ಕೊರತೆ ಇದ್ದು ಕೇಂದ್ರ ಸರ್ಕಾರ ನೆರವು ನೀಡುವ ಭರವಸೆ ಇದೆ ಎಂದು ಅವರು ಹೇಳಿದರು

ಈ ಸಾಂಕ್ರಾಮಿಕದ ನಿಯಂತ್ರಣಕ್ಕೆ ಜನರ ಓಡಾಟ ಮತ್ತು ಚಟುವಟಿಕೆಗಳ ಮೇಲೆ ನಿಯಂತ್ರಣ ಅತ್ಯಗತ್ಯವಾಗಿದೆ ಎಂದು ಸರ್ಕಾರ ಹೇಳಿದೆ ಅಂತರ ರಾಜ್ಯ ಮತ್ತು ಹಳ್ಳಿಗಳ ನಡುವಣ ಓಡಾಟಕ್ಕೂ ನಿರ್ಬಂಧವಿದೆ ರಾಜ್ಯಕ್ಕೆ ಭೇಟಿ ನೀಡುವವರಿಗೆ ನಿರ್ದಿಷ್ಟ ಸ್ಥಳಗಳನ್ನು ಗೊತ್ತುಪಡಿಸಲಾಗಿದೆ

ಎಸ್

ಆರೋಗ್ಯ ಸಂಬಂಧಿತ ಸೌಲಭ್ಯಗಳು ಲಸಿಕೆ ಅಭಿಯಾನದ ಬಗ್ಗೆ ಮಾಹಿತಿ ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಅವರು ಬಿಹಾರ ಉತ್ತರಾಖಂಡ ಮುಖ್ಯಮಂತ್ರಿಗಳ ಜೊತೆಗೂ ಚರ್ಚೆ ನಡೆಸಿದರು ಇತ್ತೀಚೆಗೆ ತಮಿಳುನಾಡು ಜಾರ್ಖಂಡ್ ಓಡಿಶಾ ತೆಲಂಗಾಣ ಮಹಾರಾಷ್ಟ ಮಧ್ಯೆಪ್ರದೇಶ ಮತ್ತು ಸಿಕ್ಕಿಂ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸಿದ್ದರು

ಈ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪೊಲೀಸರು ಮತ್ತಪ್ನು ಬಿಗಿ ಕ್ರಮಗಳಿಗೆ ಮುಂದಾಗಿದ್ದಾರೆ ನಾಳೆಯಿಂದ ಜಾರಿಯಾಗುವ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದವರ ವಿರುದ್ದ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ಪಂತ್ ಟ್ವೀಟ್ ಮಾಡಿದ್ದಾರೆ ಕರ್ನಾಟಕದ ಮಾಜಿ ಸಚಿವ ಮಾಜಿ ಸಂಸದ ಕೆ

ಶಾಣಪ್ಪ ಕೆಲಬುರ್ಗಿಯಲ್ಲಿ ಇಂದು ನಿಧನರಾದರು

ಮೂಲತಃ ಚಿತ್ರಾಪುರ ತಾಲ್ಲೂಕಿನ ರಾವೂರ ಗ್ರಾಮದ ಶಾಣಪ್ಪ ಅವರು ಎರಡು ಬಾರಿ ಶಾಸಕರಾಗಿ ಆಯ್ಕೆ ಯಾಗಿದ್ದರು ಅಬಕಾರಿ ಸಚಿವರಾಗಿ ಸೇವೆ ಸಲ್ತಿಸಿದ್ದರು ನಂತರ ಬಿಜೆಪಿಗೆ ಸೇರ್ಪಡೆಯಾಗಿ ರಾಜ್ಯಸಭೆಗೆ ಆಯ್ಕೆ ಯಾಗಿದ್ದರು

ಶಾಣಪ್ಪ ನಿಧನಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ

ಈ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕರಾದ ನರೇಂದ್ರ ಸಿಂಗ್ ತೋಮರ್ ಅರುಣ್ ಸಿಂಗ್ ಸೇರಿದಂತೆ ವರಿಷ್ಠರು ಭಾಗಿಯಾಗಿದ್ದರು ಇದಕ್ಕೂ ಮುನ್ನ ರಾಜಭವನದಲ್ಲಿ ರಾಜ್ಯಪಾಲ ಪ್ರೊಫೆಸರ್ ಜಗದೀಶ್ ಮುಖಿ ಅವರನ್ನು ಭೇಟಿ ಮಾಡಿ ಸರ್ಬಾನಂದ್ ಸೋನೊವಾಲ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದರು

ಇದಕ್ಕೂ ಮುನ್ನ ಅವರು ತರುಣ್ ಗೊಗಾಯ್ ನೇತೃತ್ವದ ಕಾಂಗ್ರೆಸ್ ಆಡಳಿತದಲ್ಲಿ ಹಲವು ಪ್ರಮುಖ ಹುದ್ದೆ ನಿಭಾಯಿಸಿದ್ದರು

ಈ ನೆರವು ಸಮರ್ಥವಾಗಿ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆಯಾಗುವಂತೆ ಕೇಂದ್ರ ಸರ್ಕಾರ ಖಾತರಿಪಡಿಸುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ

ಇದು ಪ್ರಸ್ತುತ ಇರುವ ವೈದ್ಯಕೀಯ ಮೂಲ ಸೌಕರ್ಯಕ್ಕೆ ಪೂರಕವಾಗಲಿದೆ ಮತ್ತು ವೈದ್ಯಕೀಯ ಚಿಕಿತ್ಸೆ ಇನ್ತಷ್ಟು ಪರಿಣಾಮಕಾರಿ ನೀಡಲು ಸಾಧ್ಯವಾಲಿದೆ ಎಂದು ಸಚಿವಾಲಯ ಹೇಳಿದೆ